ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಇರಾನ್ ಅಧ್ಯಕ್ಷ ಹಸನ್ ರೊಹಾನಿ ಅವರೊಂದಿಗೆ ಚರ್ಚೆ

ಎಲ್ಲ ಸ್ವರೂಪದ ಭಯೋತ್ವಾದನೆಗೆ ಬ್ರಿಕ್ಸ್ ರಾಷ್ಟಗಳ ಒಕ್ಕೂಟದ ತೀವ್ರ ಖಂಡನೆ ಶೀಫ್ರವೇ ಅಂತಾರಾಷ್ಟೀಯ ಭಯೋತ್ಪಾನೆ ಕುರಿತ ಸಮಗ ನಿರ್ಣಯ ಅಂಗೀಕಾರಕ್ಕೆ ಕರೆ

ಮಹಾರಾಷ್ಟ್ ಹರಿಯಾಣ ವಿಧಾನಸಭಾ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಇಂದಿನಿಂದ ಆರಂಭ

ಮೋದಿ ಅವರ ಬಹುನಿರೀಕ್ಷಿತ ಭಾಷಣದಲ್ಲಿ ಪಾಕಿಸ್ತಾನದ ಭಯೋತ್ಪಾದನಾ ಚಟುವಟಿಕೆಗಳು ಮತ್ತು ಅವುಗಳನ್ನು ಹತ್ತಿಕ್ಕಲು ಜಾಗತಿಕ ಮಟ್ವದಲ್ಲಿ ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತ ಭಾರತದ ಆಶೋತ್ತರಗಳಿಗೆ ಒತ್ತು ನೀಡುವ ಸಾಧ್ಯತೆಯಿದೆ ಎಂದು ತಜ್ಞರು ನಂಬಿದ್ದಾರೆ ಪ್ರಧಾನಮಂತ್ರಿಯವರು ತಮ್ಮ ಭಾಷಣದಲ್ಲಿ ಬಡತನ ನಿರ್ಮೂಲನೆ ಕೈಗೆಟಕುವ ದರದಲ್ಲಿ ಆರೋಗ್ಯ ರಕ್ಷಣಾ ವ್ಯವಸ್ಥೆ ಬಲವರ್ಧನೆ ಭಯೋತ್ಪಾದನೆ ನಿರ್ಮೂಲನೆ ಹಾಗೂ ಹವಾಮಾನ ವೈಪರಿತ್ಯ ಎದುರಿಸಲು ತಮ್ಮ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ಉಲ್ಲೇಖಿಸುವ ಸಾಧ್ಯತೆಯಿದೆ ಎಂದು ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ಹೇಳಿದ್ದಾರೆ ವಿಶ್ವಸಂಸ್ದೆಯಲ್ಲಿನ ಭಾರತದ ಖಾಯಂ ಪ್ರತಿನಿಧಿ ಸೈಯದ್ ಅಕ್ಬರುದ್ದೀನ್ ವಿಶ್ವಸಂಸ್ದೆಯ ಸಾಮಾನ್ಯ ಅಧಿವೇಶನದ ಮೂಲಕ ಸಮಗ್ರ ಕಾರ್ಯಬದ್ದ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದಾಗಿದೆ ಎಂದು ಹೇಳಿದ್ದಾರೆ

ಅವರು ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದಲ್ಲದೆ ಪರಸ್ವರ ಹಿತಾಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು

ಚಾಬಾರು ಬಂದರಿನ ಕಾರ್ಯಾಚರಣೆಯನ್ನು ಮತ್ತು ಅದು ಆಫ್ಟಾನಿಸ್ತಾನಕ್ಕೆ ರಹದಾರಿ ಒದಗಿಸಿಕೊಡಲಿರುವ ಕುರಿತು ಉಭಯ ನಾಯಕರು ಚರ್ಚೆಸಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ವಕ್ಕಾರ ರವೀಶ್ ಕುಮಾರ್ ತಿಳಿಸಿದ್ದಾರೆ ಕೊಲ್ಲಿ ಪ್ರಾಂತ್ಯದಲ್ಲಿ ಶಾಂತಿ ಭದ್ರತೆ ಮತ್ತು ಸ್ಥಿರತೆ ಕಾಯ್ದುಕೊಳ್ಳುವುದು ಅತಿ ಮುಖ್ಯವಾಗಿದ್ದು ಅದಕ್ಕಾಗಿ ಭಾರತ ಪ್ರಜಾಪ್ರಭುತ್ತ ರೀತಿಯಲ್ಲಿ ಮಾತುಕತೆ ಮತ್ತು ವಿಶ್ಲಾಸವ್ವದ್ಲಿ ಕೆಲಸಗಳಿಗೆ ಸಂಪೂರ್ಣ ಬೆಂಬಲ ನೀಡಲಿದೆ ಎಂಬುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ ಎಂದು ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದೇ ವೇಳೆ ನಿಕೋಸ್ ಅನಸ್ಸಾಸ್ಟೆಡ್ಸ್ನ ಅಧ್ಯಕ್ಷ ಸೈಪ್ರಸ್ ಮತ್ತು ಗ್ರೀಕ್ ಪ್ರಧಾನಮಂತ್ರಿ ಕೈರಿಯಾಕೋಸ್ ಮಿಟ್ಪೋಣಾಕಿಸ್ ಅವರನ್ನು ಭೇಟಿ ಮಾಡಿದರು ಎಲ್ಲ ಬಗೆಯ ಭೆಯೋತ್ವಾದನೆಯನ್ನು ಬಲವಾಗಿ ಖಂಡಿಸಿರುವ ಬ್ರಿಕ್ಸ್ ರಾಷ್ಟ್ರಗಳಾದ ಬ್ರೆಜಿಲ್ ರಷ್ಯಾ ಭಾರತ ಚೀನಾ ಮತ್ತು ದಕ್ಷಿಣ ಆಫ್ರಿಕಾ ಶೀಫ್ರವೇ ಭಯೋತ್ವಾದನೆ ವಿರುದ್ದ ಸಮಗ್ರ ಅಂತಾರಾಷ್ಟೀಯ ಒಪ್ಪಂದವನ್ನು ಅಳವದಿಸಿಕೊಳ್ಳಬೇಕಾಗಿದೆ ಎಂದು ಹೇಳಿವೆ

ನ್ಯೂಯಾರ್ಕ್ನಲ್ಲಿ ಬಿಡುಗಡೆ ಮಾಡಲಾದ ಹೇಳಿಕೆಯಲ್ಲಿ ಈ ಸಚಿವರು ಎಲ್ಲ ಬಗೆಯ ಭೆಯೋತ್ವಾದನೆಯನ್ನು ಬಲವಾಗಿ ಖಂಡಿಸಿದರು ಮತ್ತು ಭೆಯೋತ್ವಾದನೆ ವಿರುದ್ದ ಪರಿಣಾಮಕಾರಿಯಾಗಿ ಹೋರಾಡಲು ಸಮಗ್ರ ಧೋರಣೆಯನ್ನು ಅಳವದಿಸಿಕೊಳ್ಳುವುದು ಅತ್ಯಗತ್ಯ ಎಂದು ಹೇಳಿದರು ವಿಶ್ವಸಂಸ್ದೆಯ ಸಾಮಾನ್ಯ ಅಧಿವೇಶನದ ನೇಪಥ್ಯದಲ್ಲಿ ಕಳೆದ ರಾತ್ರಿ ನ್ಯೂಯಾರ್ಕ್ನಲ್ಲಿ ಬ್ರೆಜಿಲ್ ಜಪಾನ್ ಸೇರಿದಂತೆ ಹಲವು ರಾಷ್ಟಗಳ ನಾಯಕರೊಂದಿಗೆ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಮಾತುಕತೆ ನಡೆಸಲಾಯಿತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ತಿಳಿಸಿದ್ದಾರೆ ಅವರು ಬ್ರೆಜಿಲ್ನ ವಿದೇಶಾಂಗ ಸಚಿವ ಇರ್ನೇಸ್ಟೋ ಅರೌಜೋ ಟುನೀಸ್ನ ಸೈರಾ ನಿಯೋನೆನಬೆಲ್ಲಾ ಉಗಾಂಡದ ಪ್ರಧಾನಿ ರೌಹಾಖಾನಾ ರುಗಂಡ ಮತ್ತು ಲಾತ್ವಿಯಾದ ವಿದೇಶಾಂಗ ಮಂತ್ರಿ ಎಡರ್ಗ್ಸ್ರಿನ್ ಕೆವಿಕ್ಸ್ ಅವರನ್ನು ಭೇಟಿ ಮಾಡಿದ ಛಾಯಾಚಿತ್ರಗಳನ್ನು ಟ್ವೀಟ್ ಮಾಡಿದ್ದಾರೆ ಅವರು ಭಾರತ ಮತ್ತು ಉಗಾಂಡದ ಸಂಬಂಧಗಳು ದಕ್ಷಿಣ ದಕ್ಷಿಣ ಸಂಬಂಧಗಳ ಭಾಗವಾಗಿದೆ ಎಂದು ಹೇಳಿದ್ದಾರೆ ಭಾರತ ಮತ್ತು ಜಪಾನ್ ವಿಶೇಷ ಸಂಬಂಧಗಳನ್ನು ಹೊಂದಿದ್ದು ಎರಡೂ ದೇಶಗಳು ನಿಕಟವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಮತ್ತೊಂದು ಟ್ನೀಟ್ನಲ್ಲಿ ತಿಳಿಸಿದ್ದಾರೆ ಅಲ್ಲದೆ ಜೈಶಂಕರ್ ಅವರು ಸಿಂಗಪುರದ ವಿದೇಶಾಂಗ ಸಚಿವ ವಿವಿಯನ್ ಬಾಲಕೃಷ್ಣನ್ ಕ್ರೋವೇಶಿಯಾದ ವಿದೇಶಾಂಗ ಮಂತ್ರಿ ಗೋಲ್ಡನ್ ಗ್ರಿಲಿಕ್ ರಾಡ್ಮನ್ ಐರೋಪ್ಯ ಒಕ್ಕೂಟದ ವಿದೇಶಾಂಗ ನೀತಿ ಮುಖ್ಯಸ್ದ ಫೆಡೆರಿಕಾ ಮೊಗೆರಿನಿ ಮತ್ತು ಮಾಲ್ದೀವ್ಸ್ನ ಅಬ್ದುಲ್ಲಾ ಶಾಹೀದ್ ಅವರೊಡನೆ ಸಮಾಲೋಚನೆ ನಡೆಸಿದರು ಫ್ರಾನ್ಸ್ನ ಮಾಜಿ ಅಧ್ಯಕ್ಷರಾದ ಜಾಕ್ವೆಸ್ ಚಿರಾಕ್ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತೀವ್ರ ಸಂತಾಪ ವ್ಯಕ್ತಪದಿಸಿದ್ದಾರೆ ಚಿರಾಕ್ ಅವರು ತಮ್ಮ ಸ್ನೇಹಿತರಾಗಿದ್ದು ನಿಜವಾದ ಜಾಗತಿಕ ಮುತ್ಪದ್ದಿಯಾಗಿದ್ದರು ಭಾರತ ಫ್ರಾನ್ಸ್ ನಡುವಿನ ಕಾರ್ಯತಂತ್ರ ಪಾಲುದಾರಿಕೆ ಸ್ಥಾಪಿಸುವಲ್ಲಿ ನಿರ್ಣಾಯಕ ಪಾತ್ರ ವಹಿಸಿದ್ದರು ಎಂದು ಪ್ರಧಾನಮಂತ್ರಿ ಟ್ವೀಟ್ ಮಾದಿದ್ದಾರೆ

ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಗೆ ಇಂದು ಅಧಿಸೂಚನೆ ಹೊರದಿಸುವದರೊಂದಿಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭವಾಗಿದೆ

ಛತ್ತೀಸ್ಗಢದ ದಂತೇವಾದ ಉತ್ತರ ಪ್ರದೇಶದ ಹಮೀರ್ಪುರ್ ಕೇರಳದ ಪಾಲ ಮತ್ತು ತ್ರಿಪುರಾದ ಬಧರ್ಫಾಟ್ ಕ್ಷೇತ್ರಗಳಿಗೆ ಕಳೆದ ಸೋಮವಾರ ಉಪಚುನಾವಣೆ ನಡೆದಿತ್ತು

ಕೇಂದ್ರ ಸರ್ಕಾರದ ಕ್ರಮದಿಂದ ಜಮ್ಮ ಕಾಶ್ಮೀರದ ಜನರು ಅಭಿವೃದ್ದಿಯ ಹೊಸ ಅನುಭವವನ್ನು ಪಡೆಯಲಿದ್ದಾರೆ

ಸಿಬಿದಿಟಿ ಕಳೆದ ರಾತ್ರಿ ಈ ಹೇಳಿಕೆ ಬಿಡುಗಡೆ ಮಾಡಿದ್ದು ಆ ಬಗ್ಗೆ ಅಧಿಕೃತ ಆದೇಶ ಹೊರಡಿಸಲಾಗುವುದು ಎಂದು ಹೇಳಿದೆ

ಬಿಹಾರದಾದ್ಯಂತ ಇಂದು ಭಾರಿ ಮಳೆ ಸುರಿಯುತ್ತಿದೆ

ಇಲಾಖೆಯ ಮುನ್ಪೂಚನೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ನಿತಿಶ್ ಕುಮಾರ್ ಪರಿಶೀಲನಾ ಸಭೆ ನಡೆಸಿ ಯಾವುದೇ ಸಂಭವನೀಯ ಅನಾಹುತಗಳನ್ನು ತಡೆಯಲು ಸಿದ್ದರಾಗಿರುವಂತೆ ರಾಜ್ಯ ವಿಪತ್ತು ನಿರ್ವಹಣಾ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಮಿಂಚು ಸಹಿತ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಬಯಲು ಪ್ರದೇಶಗಳಿಗೆ ಹೋಗದಂತೆ ಮುಖ್ಯವಾಗಿ ರೈತರಿಗೆ ಸೂಚಿಸಿದ್ದಾರೆ ಈ ಮಧ್ಯೆ ಗಂಗಾ ಭಾಗಮತಿ ಸೋನೆ ಹಾಗೂ ಗಂಧಕ್ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ